ಶತಾಯುಷಿ ತ್ರಿವಿಧ ದಾಸೋಹಿ ಸಿದ್ಲಗಂಗಾ ಮಠದ ಹಿರಿಯ ಶ್ರೀಗಳಾದ ಡಾ

ಐಎನ್ಎಕ್ಸ್ ಮಿಡಿಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಹಣಕಾಸು ಸಚಿವ ಪಿ

ಮೆಲ್ವೋರ್ನ್ ನಲ್ಲಿ ನಡೆಯುತ್ತಿರುವ ಆಸ್ವೇಲಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ವಿಶ್ವದ ನಂ

ಉದ್ಘಾಟನೆ ಬಳಿಕ ಮಾರಿಷಸ್ ಪ್ರಧಾನಮಂತ್ರಿ ಪ್ರವೀಂದ್ ಜುಗ್ನಾಥ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಯುವ ಪ್ರವಾಸಿ ಭಾರತೀಯ ದಿವಸ್ಗೆ ನಿನ್ನೆ ಚಾಲನೆ ನೀಡಿದ್ದರು ಬಳಿಕ ಸುಷ್ಮಾ ಸ್ವರಾಜ್ ಕಳೆದ ನಾಲ್ಕ ವರ್ಷಗಳಲ್ಲಿ ಭಾರತದ ವರ್ಚಸ್ತು ವಿಶ್ವಮಟ್ಟದಲ್ಲಿ ಬದಲಾಗಿದೆ ಎಂದಿದ್ದಾರೆ ನಿನ್ನೆ ಆಗಮಿಸಿದ ಮಾರಿಷಸ್ನ ಪ್ರಧಾನಿ ಪ್ರವೀಂದ್ ಜುಗ್ನಾಥ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ

ಸಿಂಗ್ ಆತ್ಮೀಯವಾಗಿ ಬರ ಮಾಡಿಕೊಂಡರು ಬಳಿಕ ಸುಷ್ಮಾ ಸ್ವರಾಜ್ ಮಾರಿಸಷ್ ಪ್ರಧಾನಿ ಅವರೊಂದಿಗೆ ದ್ವಿಪಕ್ಷೀಯ ಸಪಕಾರ ಬಲವರ್ಧನೆ ಸೇರಿದಂತೆ ಪಲವು ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು

ಬಾಲ ಕಲ್ಕಾಣ ಪುರಸ್ಕಾರವನ್ನು ಇಬ್ಬರಿಗೆ ಪ್ರಕ್ತೇಕ ಪಾಗೂ ಮೂರು ಸಂಸ್ಥೆಗಳಿಗೆ ಪ್ರದಾನ ಮಾಡಲಾಗುತ್ತದೆ ಬಾಲ ಶಕ್ತಿ ಪುರಸ್ಕಾರವು ಒಂದು ಲಕ್ಷ ನಗದು ರೂಪಾಯಿ ಮತ್ತು ಪತ್ತು ಸಾವಿರ ಮೌಲ್ಯದ ಬುಕ್ ವೋಚರ್ ಅನ್ನು ಒಳಗೊಂಡಿರುತ್ತದೆ

ನೂರಾ ಪನ್ನೊಂದು ವರ್ಷ ವಯೋಮಾನದ ಶ್ರೀಗಳು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು

ಶ್ರೀಗಳ ಅಂತಿಮ ದರ್ಶನ ಪಡೆಯಲು ಮಠಕ್ಕೆ ಜನಸಾಗರವೇ ಧಾವಿಸುತ್ತಿದ್ದು ಎಲ್ಲೆಡೆ ದುಃಖ ಮಡುಗಟ್ಟಿದೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಸಿದ್ದಗಂಗಾ ಮಠದ ಹಿರಿಯ ಶ್ರೀಗಳ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ

ಚಿದಂಬರಂ ವಿರುದ್ದ ವಿಚಾರಣೆಗೆ ಅನುಮತಿ ನೀಡುವಂತೆ ಕೇಂದ್ರ ತನಿಖಾ ದಳ ಕೇಂದ್ರಕ್ಕೆ ಮನವಿ ಮಾಡಿದೆ

ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಮೇಲೆ ಖಾಸಗಿ ರೆಸಾರ್ಟ್ವೊಂದರಲ್ಲಿ ಪಲ್ಲೆ ನಡೆಸಿದ ಆರೋಪದ ಮೇಲೆ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಗಣೇಶ್ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಈ ಓನ್ನೆಲೆಯಲ್ಲಿ ರಾಜ್ಯ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯು ಕಂಪ್ಲಿಯ ಶಾಸಕ ಗಣೇಶ್ರನ್ನು ಪಕ್ಷದಿಂದ ಅಮಾನತುಗೊಳಿಸಿದೆ ಕಳೆದ ಶನಿವಾರ ರಾತ್ರಿ ಈ ಘಟನೆ ನಡೆದಿದ್ದು ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಶಾಸಕ ಆನಂದ್ಸಿಂಗ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶಾಸಕ ಗಣೇಶ್ ತಮ್ಮ ಮೇಲೆ ಮಾರಣಾಂತಿಕ ಪಲ್ಲೆ ನಡೆಸಿದ್ದಾರೆ ಎಂಬ ಶಾಸಕ ಆನಂದ್ಸಿಂಗ್ರ ದೂರಿನನ್ನಯ ಮೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ

ಈ ಆರೋಪ ಸುಳ್ಳು ಎಂದಿರುವ ಚುನಾವಣಾ ಅಯೋಗ ಇದನ್ನು ಸಾಬೀತುಪಡಿಸುವಂತೆ ಲಂಡನ್ನಲ್ಲಿ ಸವಾಲು ಪಾಕಿದೆ ವಿಶೇಷ ಭದ್ರತೆ ಹಾಗೂ ಗೌಪ್ಣತೆಯಿಂದ ಭಾರತ್ ಎಲೆಕ್ಸಾನಿಕ್ ಸಂಸ್ವೆ ಭಾರತದಲ್ಲಿ ಈ ಎಲೆಕ್ಸಾನಿಕ್ ಮತಯಂತ್ರವನ್ನು ಸಿದ್ದಪಡಿಸಿದ್ದು ಯಾವುದೇ ಕಾರಣಕ್ಕೂ ಇದರ ದುರ್ಬಳಕೆ ಅಸಾಧ್ಯ ಎಂದು ಆಯೋಗ ಸ್ಪಷ್ಟೀಕರಿಸಿದೆ ಕಾಂಗ್ರೆಸ್ ಮುಖಂಡ ಕಪಿಲ್ ಸಿಬಲ್ ಮಾಡಿರುವ ಆರೋಪವನ್ನು ನವದೆಪಲಿಯಲ್ಲಿ ಬಿಜೆಪಿ ಮುಖಂಡ ಪಾಗೂ ಕೇಂದ್ರ ಸಚಿವ ಮುಕ್ತಾರ್ ಅಬ್ಬಾಸ್ ನಕ್ವಿ ತಳ್ಳಿ ಹಾಕಿದ್ದಾರೆ ಇವಿಎಂ ಯಂತ್ರಗಳ ಕುರಿತು ಆರೋಪ ಮಾಡಲು ರಾಹುಲ್ ಗಾಂಧಿ ಅವರೇ ಕಪಿಲ್ ಸಿಬಲ್ರನ್ನು ಲಂಡನ್ಗೆ ಕಳುಹಿಸಿ ಪತ್ರಿಕಾ ಗೋಷ್ಠಿ ನಡೆಸಿದ್ದಾರೆ ಎಂದು ನಕ್ಷಿ ಆರೋಪಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಅರಬ್ಬೀ ಸಮುದ್ರದಲ್ಲಿ ನಾಡ ದೋಣಿಯೊಂದು ಮುಳುಗಿ ಒಂಭತ್ತು ಮಂದಿ ಯಾತ್ರಾರ್ಥಿಗಳು ಮೃತಪಟ್ಟಿದ್ದಾರೆ

ದೋಣಿ ದುರಂತಕ್ಕೆ ಸಚಿವ ಆರ್

ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ ಫಟನೆಯಲ್ಲಿ ಗಾಯಗೊಂಡವರಿಗೆ ಅಗತ್ಯ ನೆರವು ನೀಡಲಾಗುವುದು ಎಂದು ಸಚಿವರು ಪ್ರಕಟಿಸಿದ್ದಾರೆ

ಜಾಗತಿಕ ಅರ್ಥಿಕ ವೀಕ್ಷಣೆ ಸಂಸ್ಥೆ ಸಮೀಕ್ಷೆ ನಡೆಸಿ ಭಾರತವು ಶೀಘ್ರದಲ್ಲೆ ಸಂಯುಕ್ತ ರಾಷ್ಟಗಳನ್ನು ಒಂದಿಕ್ಕಿ ಪ್ರಪಂಚದಲ್ಲೇ ಅತ್ತಂತ ವೇಗವಾಗಿ ಆರ್ಥಿಕವಾಗಿ ಬೆಳೆಯುತ್ತಿರುವ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ಅಭಿಪ್ರಾಯಪಟ್ಟಿದೆ ಈ ಪಿನ್ನೆಲೆಯಲ್ಲಿ ನಿನ್ನೆ ವಾಷಿಂಗ್ಟನ್ನಲ್ಲಿ ಔಟ್ಲುಕ್ ಪತ್ರಿಕೆಯ ಜನವರಿ ತಿಂಗಳ ಪ್ರಪಂಚದ ಆರ್ಥಿಕತೆ ಕುರಿತ ಸಂಚಿಕೆಯಲ್ಲಿ ಭಾರತವು ಪ್ರಪಂಚದಲ್ಲೇ ಅತಿ ವೇಗವಾಗಿ ಆರ್ಥಿಕ ಬೆಳವಣಿಗೆಯನ್ನು ಹೊಂದುತ್ತಿರುವ ದೇಶವಾಗಿದೆ ಎಂದು ಐಎಂಎಫ್ ವರದಿ ಮಾಡಿದೆ

ಈ ಮಧ್ಯೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ವಿಶ್ವದ ಅಗ್ರಮಾನ್ಯ ಆಟಗಾರ ಸರ್ಬಿಯಾದ ನೊವಾಕ್ ಜೊಕೊವಿಕ್ಕೀ ನಿಶಿಕೋರಿ ಲ್ಯೂಕಸ್ ಪೌಲ್ಲೆ ಮತ್ತು ಮಿಲಾಸ್ ರವೊನಿಕ್ ಸಹ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ ಜಕಾರ್ತದಲ್ಲಿ ಇಂದು ಇಂಡೊನೇಷ್ಕಾ ಮಾಸ್ಟರ್ಸ್ ಬ್ಕಾಡ್ಮಿಂಟನ್ ಟೂರ್ನಿ ಆರೋಭವಾಗಲಿದೆ ಒಲಿಂಪಿಕ್ ಪದಕ ವಿಜೇತರಾದ ಪಿ

ಸಿಂಧೂ ಸೈನಾ ನೆಹ್ವಾಲ್ ಮತ್ತು ಕಿಡಂಬಿ ಶ್ರೀಕಾಂತ್ ಭಾರತದ ಪದಕ ಗೆಲ್ಲುವ ಭರವಸೆಗಳಾಗಿದ್ದಾರೆ ಸಿಂಧೂ ಮೊದಲ ಸುತ್ತಿನಲ್ಲಿ ಮಾಜಿ ಒಲಿಂಪಿಕ್ ಪದಕ ವಿಜೇತೆ ಚೀನಾದ ಲಿ ಕ್ಲುರುಯಿ ವಿರುದ್ದ ಅಭಿಯಾನ ಆರಂಭಿಸಲಿದ್ದಾರೆ ಈ ಮಧ್ಯೆ ಸೈನಾ ಅರ್ಹತಾ ಸುತ್ತಿನ ವಿಜೇತೆ ವಿರುದ್ದ ಶುಭಾರಂಭ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ